ಜಾಗತಿಕ ಮಟ್ಟದಲ್ಲಿ ಉಗ್ರವಾದದ ವಿರುದ್ದ ಹೋರಾಡಬೇಕಾದ ತುರ್ತು ಪಾಗೂ ಅತ್ಯಂತ ಪರಿಣಾಮಕಾರಿ ತ್ರಮಗಳನ್ನು ಕೈಗೊಳ್ಳಬೇಕಾದ ಅಗತ್ಯವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಲವಾಗಿ ಪ್ರತಿಪಾದಿಸಿದ್ದಾರೆ ಟರ್ಕಿ ಅಧ್ಯಕ್ಷ ರೆಸಿಪ್ ತಯಿಪ್ ಎರ್ಡೊಗನ್ ಅವರೊಂದಿಗೆ ದೂರವಾಣಿ ಮಾತುಕತೆ ನಡೆಸಿದ ಪ್ರಧಾನಮಂತ್ರಿಗಳು ಉಗ್ರರ ದಮನದಿಂದ ಮಾತ್ರ ಜಾಗತಿಕ ಮಟ್ಟದಲ್ಲಿ ಶಾಂತಿ ಸ್ಥಾಪನೆ ಸಾಧ್ಯ ಎಂದು ಹೇಳಿದ್ದಾರೆ ಇದೇ ವೇಳೆ ಭಾರತದಲ್ಲಿ ಇತ್ತೀಚೆಗೆ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಟರ್ಕಿ ಅಧ್ಯಕ್ಷ ಎರ್ಡೊಗನ್ ಸಂತಾಪ ಸೂಚಿಸಿದರು ಅಲ್ಲದೇ ಈ ಪ್ರಕರಣವನ್ನು ತೀವ್ರವಾಗಿ ಖಂಡಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಬುದಾಬಿ ದೊರೆ ಶೇಕ್ ಮೊಪಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರೊಂದಿಗೂ ದೂರವಾಣಿ ಮಾತುಕತೆ ನಡೆಸಿದರು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರ ಸಂಬಂಧ ವ್ಟದ್ದಿಸುವ ಕುರಿತು ಚರ್ಚಿಸಲಾಯಿತು ನಂತರ ಪ್ರಧಾನಿ ಮೋದಿ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರಾದ ಆದೆಲ್ ಬಿನ್ ಅಹಮದ್ ಅಲ್ ಜುಬೇರ್ ಅವರೊಂದಿಗೂ ಚರ್ಚಿಸಿದರು ಭಯೋತ್ಪಾದನೆ ವಿರುದ್ಧ ಭಾರತ ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಸೌದಿ ಅರೇಬಿಯಾ ಘೋಷಿಸಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ರಾಷ್ಷಖತ ಗಾಂಧೀಜಿ ಹಾಗೂ ದಂಡಿ ಯಾತ್ರೆಯಲ್ಲಿ ಅವರೊಂದಿಗೆ ಹೆಚ್ಚೆ ಪಾಕಿದ್ದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪಿಸಿಕೊಂಡು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ದಂಡಿ ಸತ್ಕಾಗ್ರಹ ಕುರಿತಂತೆ ಪ್ರಧಾನಂತ್ರಿಗಳು ತಮ್ಮ ಚಿಂತನೆಗಳನ್ನು ಬ್ಲಾಗ್ ಲೇಖನವೊಂದರಲ್ಲಿ ಪಂಚಿಕೊಂಡಿದ್ದಾರೆ ದಂಡಿ ಸತ್ಪಾಗ್ರಹದ ಬಗ್ಗೆ ಬಾಮ ಅವರ ಚಿಂತನೆಗಳು ಹಾಗೂ ಕಾಂಗ್ರೆಸ್ ಸಂಸ್ಕತಿ ಬಗ್ಗೆ ತಮ್ಮ ಅಸಮಾಧಾನವನ್ನು ಅವರು ಈ ಲೇಖನದಲ್ಲಿ ಬಿಂಬಿಸಿದ್ದಾರೆ ದಂಡಿ ಸತ್ಕಾಗ್ರಹವನ್ನು ರೂಪಿಸುವಲ್ಲಿ ಸರ್ದಾರ್ ಪಟೇಲರು ಮಪತ್ವದ ಪಾತ್ರ ವಹಿಸಿದ್ದರು ಆ ಸತ್ಕಾಗ್ರಹದ ಆರಂಭದಿಂದ ಕೊನೆಯವರೆಗೂ ಪ್ರತಿ ನಿಮಿಷ ನಿಮಿಷದ ಯೋಜನೆಯನ್ನು ಅವರು ರೂಪಿಸಿದ್ದರು ಬ್ರಟಿಷರು ಪಟೇಲರ ಬಗ್ಗೆ ಆತಂಕಗೊಂಡಿದ್ದರಿಂದಲೇ ದಂಡಿ ಸತ್ಪಾಗ್ರಪ ಆರಂಭಕ್ಕೆ ಕೆಲವು ದಿನಗಳ ಮೊದಲೇ ಅವರನ್ನು ಬಂಧಿಸಲಾಗಿತ್ತು ಅದರಿಂದ ಗಾಂಧೀಜಿ ಅವರು ಧೈರ್ಯಗೆಡಬಹುದು ಎಂಬುವುದು ಬ್ರಿಟಿಷರ ಅನಿಸಿಕೆಯಾಗಿತ್ತು ಎಂದು ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ ಗಾಂಧೀಜಿ ಅವರು ಒಂದು ಹಿಡಿ ಉಪ್ಪನ್ನು ಎತ್ತಿ ಹಿಡಿದಿದ್ದ ದಂಡಿಗೆ ತಾವು ಕಳೆದ ತಿಂಗಳು ಭೇಟಿ ನೀಡಿದ್ದನ್ನು ಪ್ರಧಾನಿ ಸ್ಥರಿಸಿದ್ದಾರೆ ಆ ಸ್ಥಳದಲ್ಲಿ ನಡೆದ ಘಟನೆಗಳನ್ನು ದಾಖಲಿಸುವ ವಸ್ತುಸಂಗ್ರಪಾಲವೊಂದು ಅಲ್ಲಿ ನಿರ್ಮಾಣವಾಗಿದೆ ದೇಶದ ಪ್ರತಿಯೊಬ್ಬರೂ ಆ ಸ್ಥಳಕ್ಕೆ ಭೇಟಿ ನೀಡಬೇಕು ಎಂದು ಮೋದಿ ಕರೆ ನೀಡಿದ್ದಾರೆ

ಆದರೆ ಕಾಂಗ್ರೆಸ್ ಪಕ್ಷ ಸಮಾಜವನ್ನು ಒಡೆಯುವುದಕ್ಕೆ ಯಾವುದೇ ಸಂದರ್ಭದಲ್ಲೂ ಹಿಂಜರಿಯದೆ ಇರುವುದು ದುರದೃಷ್ಟಕರ ಸಂಗತಿ ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ಭೀಕರ ಮತೀಯ ಗಲಭೆಗಳು ಮತ್ತು ದಲಿತ ವಿರೋಧಿ ಹತ್ಕಾಕಾಂಡಗಳು ನಡೆದಿವೆ ಎಂದು ಹೇಳಿದ್ದಾರೆ ದೇಶದ ಈಗಿನ ಸರ್ಕಾರ ಗಾಂಧೀಜಿ ಅವರು ಪಾಕಿಕೊಟ್ಟ ಮಾರ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಕಾಂಗ್ರೆಸ್ ಸಂಸ್ಕತಿಯಿಂದ ದೇಶವನ್ನು ಮುಕ್ತಗೊಳಿಸಬೇಕೆಂಬ ಗಾಂಧೀಜಿ ಅವರ ಕನಸನ್ನು ದೇಶದ ಜನಶಕ್ತಿ ನನಸು ಮಾಡಿದೆ ಎಂದು ನರೇಂದ್ರ ಮೋದಿ ತಮ್ಮ ಬ್ಲಾಗ್ನಲ್ಲಿ ಹೇಳಿದ್ದಾರೆ

ಉಭಯ ದೇಶಗಳ ವಿದೇಶಾಂಗ ಕಾರ್ಯದರ್ಶಿಗಳಾದ ವಿಜಯ್ ಗೋಖಲೆ ಮತ್ತು ಮೈಕೆಲ್ ಪಾಂಪಿಯೊ ಈ ಕುರಿತ ಮಾತುಕತೆಯ ನಂತರ ಒಪ್ಪಂದ ಮಾಡಿಕೊಂಡಿದ್ದಾರೆ ನಂತರ ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರ ಸಂಬಂಧ ವೃದ್ದಿಸುವ ಹಾಗೂ ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳ ಸಹಕಾರ ಸಂಬಂಧ ಸುಧಾರಣೆ ಕುರಿತು ಮಾತುಕತೆ ನಡೆಸಿದರು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿರುವ ಸಾಮಾಜಿಕ ಕಾರ್ಯಕರ್ತರು ಮಲ್ವಾಮಾ ಭಯೋತ್ಪಾದಕ ದಾಳಿ ಪ್ರಕರಣವನ್ನು ಖಂಡಿಸಿದ್ದು ಪಾಕಿಸ್ತಾನದ ಕೆಲವು ಪ್ರದೇಶಗಳು ಪಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರುವ ಎಲ್ಲ ಭಯೋತ್ಪಾದಕರ ಶಿಬಿರಗಳನ್ನು ದ್ವಂಸಗೊಳಿಸುವಂತೆ ಪಾಕಿಸ್ತಾನ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ

ದೆಹಲಿಯಲ್ಲಿ ನಿನ್ನೆ ಬಿಜೆಪಿಯ ಚುನಾವಣಾ ಪ್ರಣಾಳಿಕೆ ಸಮಿತಿಯ ಸಭೆ ನಡೆಯಿತು ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರಗಳು ಮತ್ತು ವಿದೇಶಾಂಗ ನೀತಿಗಳಿಗೆ ಪೂರಕವಾದ ಯೋಜನೆಗಳನ್ನು ಪಾಗೂ ಇತರೆ ಯೋಜನೆಗಳನ್ನು ಜಾರಿಗೆ ತರುವ ಸಂಬಂಧ ಸಭೆಯಲ್ಲಿ ಚರ್ಚಿಸಲಾಯಿತು ಪಕ್ಷದ ಪ್ರಣಾಳಿಕೆಯನ್ನು ಸಿದ್ಧಪಡಿಸಲು ಸಂಬಂಧಪಟ್ಟವರಿಂದ ಮಾಹಿತಿ ಸಂಗ್ರಹ ಕುರಿತಂತೆ ಸಮಾಲೋಜಿಸಲಾಯಿತು ಮತ್ತೊಂದೆಡೆ ಗುಜರಾತ್ನ ಗಾಂಧಿನಗರದಲ್ಲಿ ಲೋಕಸಭಾ ಚುನಾವಣೆ ಸಿದ್ದತೆ ಕುರಿತಂತೆ ಚರ್ಚಿಸಲು ಇಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ಸೇರಲಿದೆ ಆಡಳಿತಾರೂಢ ತ್ಯಣಮೂಲ ಕಾಂಗ್ರೆಸ್ ಕೋಲ್ಕತ್ತಾದಲ್ಲಿ ಇಂದು ಪಕ್ಷದ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸಲು ಸಭೆಯನ್ನು ಆಯೋಜಿಸಿದೆ ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಅಭ್ಯರ್ಥಿಗಳ ಆಯ್ಲೆಯನ್ನು ಸಂದರ್ಶನದ ಮೂಲಕ ನಡೆಸಲು ತೀರ್ಮಾನಿಸಿದೆ ಕೇರಳದಲ್ಲಿ ಆಡಳಿತಾರೂಢ ಎಲ್ಡಿಎಫ್ ಲೋಕಸಭಾ ಚುನಾವಣೆಗೆ ತನ್ನ ಅಭ್ಯರ್ಥಿಗಳನ್ನು ಪ್ರಕಟಿಸಿದ ನಂತರ ಈಗಾಗಲೇ ಪ್ರಜಾರ ಕಾರ್ಯವನ್ನು ಆರಂಭಿಸಿದೆ ಮೇಫಾಲಯ ಪ್ರಜಾಸತ್ತಾತ್ವಕ ಮ್ಮೆತ್ರಿಕೂಟವೂ ಸಹ ರಾಜ್ಯದಲ್ಲಿ ಎರಡು ಲೋಕಸಭಾ ಸ್ಲಾನಗಳಿಗಾಗಿ ಅಭ್ಯರ್ಥಿಗಳನ್ನು ಪ್ರಕಟಿಸಿದೆ

ಈ ನಡುವೆ ರಾಜಕೀಯ ಪಕ್ಷಗಳಂತೆಯೇ ಚುನಾವಣೆಗೆ ಎಲ್ಲ ರಾಜ್ಯಗಳಲ್ಲಿ ಚುನಾವಣಾ ಅಧಿಕಾರಿಗಳು ಕೂಡ ಸಮರೋಪಾದಿಯಲ್ಲಿ ಸಿದ್ದತೆ ನಡೆಸುತ್ತಿದ್ದಾರೆ ಉತ್ತರಪ್ರದೇಶದಲ್ಲಿ ಮುಖ್ಯ ಚುನಾವಣಾಧಿಕಾರಿ ಎಲ್ ವೆಂಕಟೇಶ್ವರುಲು ನಿನ್ನೆ ಲಖನೌದಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದರು ಪಶ್ಚಿಮ ಬಂಗಾಳದಲ್ಲಿ ಆ ರಾಜ್ಯದ ಚುನಾವಣಾ ಇಲಾಖೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ನೀತಿ ಸಂಹಿತೆಯನ್ನು ಕಟ್ಪುನಿಟ್ಟಾಗಿ ಪಾಲಿಸಬೇಕೆಂದು ತಾಕೀತು ಮಾಡಿದೆ ರಾಜ್ಞ ಮುಖ್ಯ ಚುನಾವಣಾಧಿಕಾರಿ ಅರೀಫ್ ಅಫ್ತಾಬ್ ನಿನ್ನೆ ಕೋಲ್ತತ್ತಾದಲ್ಲಿ ಈ ಸಂಬಂಧ ಸಭೆ ನಡೆಸಿದರು ತಮಿಳುನಾಡಿನಲ್ಲಿ ಮುಕ್ತ ಮತ್ತು ನ್ವಾಯಸಮ್ನತ ಚುನಾವಣೆಗಾಗಿ ಚುನಾವಣಾ ಅಧಿಕಾರಿಗಳು ಅಗತ್ತ ಸಿದ್ದತೆಗಳಲ್ಲಿ ತೊಡಗಿದ್ದಾರೆ

ದೆಹಲಿ ಪರಿಯಾಣ ಮತ್ತು ಉತ್ತರಾಖಂಡ್ನಲ್ಲಿ ಇರುವ ಕೇತಾನ್ ಅವರ ಅಸ್ತಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಕ್ರಮ ಪಣಕಾಸು ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ನಿರ್ದೇಶನಾಲಯದ ಪ್ರಕಟಣೆಯಲ್ಲಿ ವಿವರಿಸಲಾಗಿದೆ ಗುಜರಾತ್ನಲ್ಲಿ ನಿನ್ನೆ ಕಾಂಗ್ರೆಸ್ ಶಾಸಕ ಸ್ವಾನಕ್ಕೆ ರಾಜೀನಾಮೆ ನೀಡಿದ್ದ ವಲ್ಲಭ್ ಧಾರವೀಯ ಬಿಜೆಪಿಗೆ ಸೇರಿದ್ದಾರೆ ಪಕ್ಷದ ರಾಜ್ಯಾದ್ಯಕ್ಷ ಜೀತುವಾಘಾನಿ ಅವರ ಸಮ್ಮಖದಲ್ಲಿ ನಿನ್ನೆ ಸಂಜೆ ಅವರು ಬಿಜೆಪಿಗೆ ಸೇರ್ಪಡೆಗೊಂಡರು ಧಾರವೀಯ ತಮ್ಮ ರಾಜೀನಾಮೆ ಪತ್ರವನ್ನು ಗುಜರಾತ್ ವಿಧಾನಸಭಾಧ್ಯಕ್ಷರಿಗೆ ಈಗಾಗಲೇ ಸಲ್ಲಿಸಿದ್ದಾರೆ ಜೈಷ್ ಎ ಮೊಹಮ್ಜದ್ ನಾಯಕ ಮಸೂದ್ ಅಜರ್ನನ್ನು ಮಸೂದ್ ಅಜರ್ ಜೀ ಎಂದು ಗೌರವಯುತವಾಗಿ ಸಂಬೋಧಿಸಿದ್ದಕ್ಷಾಗಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನು ಬಿಜೆಪಿ ತರಾಟೆಗೆ ತೆಗೆದುಕೊಂಡಿದೆ ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ರಾಹುಲ್ ಗಾಂಧಿ ಮುಂಬರುವ ದಿನಗಳಲ್ಲಿ ಒಸಾಮಾ ಜೀ ಪಫಿಜ್ ಸಯೀದ್ ಸಾಬ್ ಎಂದು ಹೇಳಿದರೂ ಅಜ್ವರಿಯಿಲ್ಲ ಕೆಲ ದಿನಗಳ ಒಂದೆ ಆ ಪಕ್ಷದ ದಿಗ್ಡಿಜಯ ಸಿಂಗ್ ಸಹ ಭಯೋತ್ಪಾದಕ ಗುಂಪಿನ ನಾಯಕರ ಬಗ್ಗೆ ಗೌರವ ಸೂಚಕವಾಗಿ ಮಾತನಾಡಿದ್ದರು ಎಂದು ರವಿಶಂಕರ್ ಪ್ರಸಾದ್ ಅಸಮಾಧಾನ ವ್ವಕ್ತಪಡಿಸಿದರು ಮತ್ತೊಂದೆಡೆ ಬಿಜೆಪಿಯ ಈ ಅಸಮಾಧಾನಕ್ಕೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ವಕ್ತಾರ ರಣದೀಪ್ ಸಿಂಗ್ ಸುರ್ಜೆವಾಲಾ ರಾಹುಲ್ ಗಾಂಧಿಯವರ ಹೇಳಿಕೆಯನ್ನು ಬಿಜೆಪಿ ಮತ್ತು ಕೆಲವು ಮಾಧ್ವಮಗಳು ಅಪಾರ್ಥಬರುವಂತೆ ತಿರುಚಿವೆ ಎಂದು ಆರೋಪಿಸಿದ್ದಾರೆ

ಈ ನಗರದ ಪಲವು ರಸ್ತೆಗಳು ಕೆಸರುಮಯವಾಗಿದ್ದು ಅಪಾರ ಆಸ್ತಿಪಾಸ್ತಿ ಹಾನಿ ಉಂಟಾಗಿದೆ ಎಂದು ಅಲ್ಲಿಯ ತುರ್ತು ಘಟಕ ತಿಳಿಸಿದೆ

ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಮೊಂಪಿಯೋ ಈ ವಿಷಯ ತಿಳಿಸಿದ್ದು ಈ ನಿರ್ಣಯ ವೆನೆಜುವೆಲಾದಲ್ಲಿನ ಪರಿಸ್ಥಿತಿ ಹಾಗೂ ಅಮೆರಿಕದ ನೀತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು ಈ ಮಧ್ಯೆ ರಷ್ಯಾ ಮೂಲದ ವೆನೆಜುವೆಲಾ ಒಡೆತನದ ಬ್ಯಾಂಕ್ ಒಂದರಿಂದ ತನ್ನೆಲ್ಲಾ ಸವಲತ್ತುಗಳನ್ನು ಸ್ವಗಿತಗೊಳಿಸಲಾಗಿದೆ ಪ್ರಸ್ತುತ ಅಧ್ಯಕ್ಷ ನಿಕೊಲಸ್ ಮಡುರೊ ಹಾಗೂ ತೈಲ ಕಂಪನಿ ಪಿಡಿವಿಎಸ್ಎಗೆ ಈ ಬ್ವಾಂಕ್ ಸಹಕಾರ ನೀಡುತ್ತಿರುವ ಪರಿಣಾಮವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಮೆರಿಕದ ಖಜಾಂಚಿ ತಿಳಿಸಿರುವುದಾಗಿ ವರದಿಯಾಗಿದೆ ಅಮೆರಿಕದ ಕ್ಯಾಲಿಘೋರ್ನಿಯಾದಲ್ಲಿ ನಡೆಯುತ್ತಿರುವ ಇಂಡಿಯನ್ ವೆಲ್ಸ್ ಮಾಸ್ಟರ್ಸ್ ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಸವಾಲು ಅಂತ್ಯವಾಗಿದೆ ಮರುಷರ ಡಬಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ಸ್ನಲ್ಲಿ ಭಾರತ ಕೆನಡಾ ಜೋಡಿಯಾದ ರೋಹನ್ ಬೋಪಣ್ಣ